ವಿಕ್ಷೋರಿಯಾ ಮೆಮೋರಿಯಲ್ನಲ್ಲಿ ನಡೆದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತಾಜಿ ಅವರ ಜಯಂತಿಯನ್ನು ಪ್ರತಿವರ್ಷ ಪರಾಕ್ರಮ ದಿವಸ್ವನ್ನಾಗಿ ದೇಶಾದ್ಯಂತ ಆಚರಿಸಲಾಗುವುದು ಎಂದರು ನೇತಾಜಿ ಅವರ ತ್ಯಾಗ ಬಲಿದಾನ ಹಾಗೂ ಭಾರತಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಪರಿಸಿದ ಅವರು ದೇಶದ ಸಾಹಸ ಮತ್ತು ಶೌರ್ಯ ಪ್ರದರ್ಶನಕ್ಕೆ ನೇತಾಜಿ ಅವರೇ ಸ್ಪೂರ್ತಿಯಾಗಿದ್ದು ಅವರನ್ನು ಸ್ಕರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು

ವಿದೇಶಗಳಲ್ಲಿ ನೆಲೆಸಿದ್ದ ಭಾರತೀಯರಲ್ಲಿ ಆತ್ಮಸಾಕ್ಷಿ ಪ್ರಜ್ಞೆ ಮೂಡಿಸಿದ ನೇತಾಜಿ ದೇಶದಲ್ಲಿನ ಎಲ್ಲಾ ಜಾತಿ ಜನಾಂಗ ಮತ್ತು ವಲಯಗಳಲ್ಲಿನ ಜನರನ್ನು ದೇಶದ ಯೋಧರನ್ನಾಗಿ ಮಾಡಲು ಪ್ರಯತ್ನಿಸಿದ್ದರು ಎಂದರು

ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಹಾಗೂ ಸಾಧನೆ ಬಿಂಬಿಸುವ ಧ್ಲನಿ ಬೆಳಕಿನ ಪ್ರದರ್ಶನ ಹಾಗೂ ಖಾಯಂ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಆಮ್ರಾ ನೂತನ್ ಜೌಬೊನೇರಿ ದೂತ್ ಎಂಬ ಸಾಂಸ್ಟ್ರತಿಕ ಕಾರ್ಯಕ್ರಮ ನಡೆಯಿತು ಪಶ್ಚಿಮ ಬಂಗಾಳದ ಮುಖ್ಚಮಂತ್ರಿ ಮಮತಾ ಬ್ಲಾನರ್ಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಿದರು ಮೋದಿ ಅವರು ವಿಕ್ಲೋರಿಯಾ ಮೆಮೋರಿಯಲ್ನಲ್ಲಿರುವ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಲು ವೀಕ್ಷಿಸಿದರು ಇಂದು ಮಧ್ಯಾಹ್ನ ಕೊಲ್ಲತ್ತಾಗೆ ಆಗಮಿಸಿದ ಪ್ರಧಾನಮಂತ್ರಿ ದಕ್ಷಿಣ ಕೊಲ್ಲತ್ತಾದಲ್ಲಿರುವ ನೇತಾಜಿ ಅವರ ಪೂರ್ವಜರ ನಿವಾಸ ನೇತಾಜಿ ಭವನಗೆ ಭೇಟಿ ನೀಡಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರಗೆ ಗೌರವ ನಮನ ಸಲ್ಲಿಸಿದರು ಅಲ್ಲಿಂದ ರಾಜ್ಯಪಾಲ ಜಗದೀಪ್ ಧನ್ಮರ್ ಅವರೊಂದಿಗೆ ರಾಷ್ಷೀಯ ಗ್ರಂಥಾಲಯ ವೀಕ್ಷಿಸಿದರು

ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ನದಿನದ ಅಂಗವಾಗಿ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿರುವ ನೇತಾಜಿ ಅವರ ಭಾವಚಿತ್ರ ಲೋಕಸಭಾ ಸ್ವೀಕರ್ ಓಂಬಿರ್ಲಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಾಜಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂನಬಿ ಆಜಾದ್ ಗೌರವ ನಮನ ಸಲ್ಲಿಸಿದರು ಸಂಸತ್ ಸದಸ್ನರು ಹಾಗೂ ಮಾಜಿ ಸಂಸದರು ನೇತಾಜಿ ಅವರ ಭಾವಚಿತ್ರ ಮಷ್ಷನಮನ ಸಲ್ಲಿಸಿದರು ನೇತಾಜಿ ಅವರ ಜೀವನ ಚರಿತ್ರೆ ಕುರಿತ ಕಿರುಹೊತ್ತಿಗೆಗಳನ್ನು ಲೋಕಸಭಾ ಸಚಿವಾಲಯ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಹೊರತಂದಿದ್ದು ಅವುಗಳನ್ನು ಗಣ್ಣರಿಗೆ ವಿತರಿಸಲಾಯಿತು

ಪರಾಕ್ರಮ ದಿವಸವನ್ನು ಸ್ಪರಿಸಲು ದೇಶಭಕ್ತಿ ಗೀತೆ ಈ ಪ್ರಸಾರವಾಗಲಿದೆ

ಬಜೆಟ್ ತಯಾರಿಯ ಪ್ರಕ್ರಿಯೆ ಆರಂಭಕ್ಷೆ ಮುನ್ನ ಪ್ರತಿವರ್ಷ ಸಾಂಪ್ರದಾಯಿಕವಾಗಿ ಹಲ್ವಾ ಕಾರ್ಯಕ್ರಮ ನಡೆಯಲಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ

ಇದೇ ಸಂದರ್ಭದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ನ ದಾಖಲೆಗಳು ಸುಲಭವಾಗಿ ಸಂಸತ್ ಸದಸ್ಯರಿಗೆ ಹಾಗೂ ಡಿಜಿಟಲ್ ಸೌಲಭ್ಯದ ಮೂಲಕ ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡುವ ಮೊಬ್ಬೆಲ್ ಆಪ್ ಅನಾವರಣಗೊಳಿಸಿದರು

ಈ ಆಪ್ ಬಳಕೆದಾರರ ಸ್ನೇಹಿಯಾಗಿರುತ್ತದೆ ಆಂಡ್ರಾಯ್ಡ್ ಮತ್ತು ಐಒಎಸ್ ವೇದಿಕೆಗಳ ಮೂಲಕ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಮಾಹಿತಿ ಲಭ್ಯವಾಗಲಿದೆ

ಪ್ರಕೃತಿ ವಿಕೋಪ ನಿರ್ವಹಣೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಸುಸ್ವಿರ ಹವಾಮಾನ ಮತ್ತು ಪರಿಸರ ಅಭಿವೃದ್ದಿ ಸಂಸ್ಟೆ ಹಾಗೂ ಡಾ ರಾಜೇಂದ್ರ ಕುಮಾರ್ ಭಂಡಾರಿ ಅವರನ್ನು ಸುಭಾಷ್ ಚಂದ್ರ ಬೋಸ್ ಆಪ್ದಾ ಪ್ರಬಂಧನ್ ಮರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ

ಪ್ರಕೃತಿ ವಿಕೋಪಗಳು ಸಂಭವಿಸಿದ ಸಂದರ್ಭದಲ್ಲಿ ಸುಸ್ಟಿರ ಹವಾಮಾನ ಮತ್ತು ಪರಿಸರ ಅಭಿವ್ಯದ್ದಿ ಸಂಸ್ವೆ ಸೀಡ್ಸ್ ಶ್ಲಾಘನೀಯ ಸೇವೆ ಸಲ್ಲಿಸಿದೆ ಡಾ ರಾಜೇಂದ್ರ ಕುಮಾರ್ ಭಂಡಾರಿ ಅವರು ಜೈವಿಕ ಅಪಾಯಗಳು ಹಾಗೂ ಭೂ ಕುಸಿತಗಳ ಕುರಿತು ವೈಜ್ವಾನಿಕ ಅಧ್ಯಯನ ವಿಚಾರದಲ್ಲಿ ಅತ್ಯುತ್ತಮ ಸೇವೆ ಮಾಡಿದವರಲ್ಲಿ ಪ್ರಮುಖರಾಗಿದ್ದಾರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಹುಣಸೋಡು ಬಳಿ ಸಂಭವಿಸಿದ ಸ್ಫೋಟದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಯಬೇಕಿದೆ ಎಂದು ಕೇಂದ್ರ ಗಣಿ ಇಲಾಖೆ ಸಚಿವ ಪ್ರಹ್ಲಾದ ಜೋಶಿ ಹೇಳಿದ್ದಾರೆ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣಿಗಾರಿಕೆ ನಿಯಮಗಳ ಬಗ್ಗೆ ಅಧ್ಯಯನ ಮಾಡಿ ಕಟ್ಟು ನಿಟ್ಟಾಗಿ ಅವನ್ನು ಜಾರಿಗೆ ತರಲು ರಾಜ್ಯ ಗಣಿ ಸಚಿವರಿಗೆ ಹೇಳಿರುವುದಾಗಿ ತಿಳಿಸಿದರು ಕರ್ನಾಟಕದ ಮುಖ್ಯಮಂತ್ರಿ ಶಿವಮೊಗ್ಗ ಜಿಲ್ಲೆಯ ಹುಣಸೋಡು ಕಲ್ಲು ಕ್ವಾರೆ ಪ್ರದೇಶಕ್ಕೆ ಇಂದು ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಬಿ

ನಿಷ್ಷಕ್ಷವಾತ ತನಿಖೆಯಿಂದ ಅಪರಾಧಿಗಳನ್ನು ಪತ್ತೆಹಜ್ಜಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಹೇಳಿದರು ಹ್ನೆದರಾಬಾದ್ನಿಂದ ಆಗಮಿಸಿದ ತಂಡವೊಂದು ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಿದೆ ಸ್ವಳೀಯವಾಗಿ ಜಿಲ್ಲಾಧಿಕಾರಿ ನೇತೃಕ್ವದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ತನಿಖೆ ನಡೆಸುತ್ತಿದೆ

ಬೆಂಗಳೂರಿನಲ್ಲಿರುವ ವಾಯುಸೇನೆ ನೆಲೆಯ ಮುಖ್ಯಸ್ಟ ಏರ್ ಕಮಾಡೋರ್ ಶೈಲೇಂದ್ರ ಸೂದ್ ಈ ವಿಷಯವನ್ನು ತಿಳಿಸಿದ್ದು ಏರೋ ಇಂಡಿಯಾ ವೈಮಾನಿಕ ಪ್ರದರ್ತನದಲ್ಲಿ ಇದೇ ಮೊದಲ ಬಾರಿಗೆ ಸೂರ್ಯ ಕಿರಣ್ ಹಾಗೂ ಸಾರಂಗ್ ಹೆಲಿಕಾಪ್ಷರ್ ಏರೋಬ್ಬಾಟಿಕ್ ತಂಡಗಳು ಒಟ್ಟಿಗೆ ಪ್ರದರ್ಶನ ನೀಡಲಿವೆ ಎಂದು ಹೇಳಿದ್ದಾರೆ ಅಸ್ಪಾಂ ಭಾರತದ ಪರಂಪರೆಯ ಹ್ವದಯ ಭಾಗವಾಗಿದೆ ಹಾಗೂ ಅಸ್ಪಾಂ ರಾಜ್ಯದ ಸರ್ವಾಂಗೀಣ ಅಭಿವೃದ್ದಿಯನ್ನು ಕ್ಷಿಪ್ರಗತಿಯಲ್ಲಿ ಮಾಡುವುದು ಸರ್ಕಾರಕ್ಷೆ ಆದ್ಯತೆ ವಿಚಾರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ಲಾರೆ ಅಸ್ಸಾಂ ಆತ್ಮ ನಿರ್ಭರ್ ಭಾರತ ಅಭಿಯಾನದ ಅತ್ಯಂತ ಮಹತ್ತದ ಭಾಗವಾಗಿದೆ